ಜಲಜೀವನ ಮಿಷನ್ ಯೋಜನೆಯಡಿ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಮನೆಮನೆಗೆ ಶುದ್ದ ಕುಡಿಯುವ ನೀರು ಪೂರೈಕೆ ಸಚಿವ ಕೆ

ಜನೌಷಧಿ ಕೇಂದ್ರಗಳ ವ್ಯಾಪ್ತಿ ಗ್ರಾಮೀಣ ಪ್ರದೇಶಗಳನ್ನೂ ಒಳಗೊಳ್ಳಲಿ ಕೇಂದ್ರ ಸಚಿವ ಡಿ

ಕರ್ನಾಟಕ ಸೇರಿದಂತೆ ನಾಲ್ಲು ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇಳಿಮುಖ ಕೇಂದ್ರ ಆರೋಗ್ಯ ಸಚಿವಾಲಯದ ಮಾಹಿತಿ ವಾರ್ತೆಗಳ ವಿವರ ರಾಜ್ಞದ ಎರಡು ವಿಧಾನಸಭೆ ಕ್ಷೇತ್ರಗಳಾದ ತುಮಕೂರು ಜಿಲ್ಲೆಯ ಶಿರಾ ಹಾಗೂ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಶಾಂತಿಯುತವಾಗಿ ಪೂರ್ಣಗೊಂಡಿದೆ

ಮತಗಟ್ಟಿಗಳನ್ನು ಸ್ಥಾನಿಟೈಸ್ ಮಾಡಲಾಗಿತ್ತು ಮತಗಟ್ಟಿಗಳ ಪ್ರವೇತ ದ್ದಾರಗಳಲ್ಲಿ ಆಶಾ ಕಾರ್ಯಕರ್ತೆಯರು ಮತದಾರರಿಗೆ ಥರ್ಮಲ್ ಸ್ಥ್ಯಾನಿಂಗ್ ಮಾಡಿದರು ಮತ ಚಲಾಯಿಸಲು ಆಗಮಿಸುವ ಮತದಾರರು ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿತ್ತು

ಅಕ್ಷಕ್ಟನಾರಾಯಣ ಕೃತಜ್ಞತೆ ಸಲ್ಲಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಸುರಕ್ಷಾ ವಿಧಾನಗಳನ್ನು ಅನುಷ್ಠಾನ ಮಾಡಲು ಸಹಕರಿಸಿದ ಸಿಬ್ಬಂದಿಗಳಗೆ ಮಾಧ್ಯಮ ಮಿತ್ರಂಗೆ ಹಾಗೂ ಹಗಲಿರುಳು ದುಡಿದ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಕೇಂದ್ರ ಪುರಸ್ತತ ಜಲಜೀವನ ಮಿಷನ್ ಯೋಜನೆಯಡಿ ರಾಜ್ಯದ ಗಾಮೀಣ ಪ್ರದೇಶಗಳ ಪ್ರತಿ ಮನೆಮನೆಗೆ ನಲ್ಲಿ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆ ರೂಪಿಸಿದ್ದು ವ್ಯವಸ್ಥಿತ ಅನುಷ್ಠಾನ ಕಾರ್ಯ ಪ್ರಗತಿಯಲ್ಲಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ದಿ ಪಂಚಾಯತ್ರಾಜ್ ಹಾಗೂ ಜಲ್ಲಾ ಉಸ್ತುವಾರಿ ಸಚಿವ ಕೆ

ಹುಬ್ಬಳ್ಳಯ ರೈಲ್ವೆ ನಿಲ್ದಾಣವು ಶೀಘದಲ್ಲಿ ವಿಶ್ವದ ಅತೀ ಉದ್ದದ ರೈಲ್ವೆ ಪ್ಲಾಟ್ಕಾರ್ಮ್ನ್ನು ಹೊಂದಿದ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಎಂದು ಹಾವೇರಿ ಸಂಸದ ತಿವಕುಮಾರ ಉದಾಸಿ ಹೇಳದ್ದಾರೆ

ಕು ತಿಂಗಳಲ್ಲಿ ಆಚರಿಸುವ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಪಟಾಕಿ ಪಚ್ಬುವಾಗ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ ಸೂಚಿಸಿದೆ ಮಕ್ಕಳಿಗೆ ದೊಡ್ಡವರ ಸಮ್ನುಖದಲ್ಲಿ ಪಟಾಕಿ ಹಚ್ಚಲು ತಿಳಿಸತಕ್ಕದ್ದು ತೆರೆದ ಪ್ರದೇಶದಲ್ಲಿ ಪಟಾಕಿ ಹಬ್ಬವುದು ಸುರಕ್ಷಿತ ಯಾವುದೇ ಸಂದರ್ಭದಲ್ಲಿ ಮನೆಯೊಳಗೆ ಪಟಾಕಿ ಹಚ್ಚಬಾರದು ಆದಷ್ಟು ಮಟ್ಟಿಗೆ ಶರೀರಕ್ಷೆ ಹೊಂದಿಕೊಳ್ಳುವಂತಹ ಬಟ್ಷೆಗಳನ್ನು ಧರಿಸತಕ್ಕದ್ದು ಸುರ ಸುರ ಬತ್ತಿ ಇತ್ತಾದಿಗಳನ್ನು ಶರೀರದಿಂದ ಆದಷ್ಟು ದೂರ ಹಿಡಿಯಬೇಕು ಪಟಾಕಿ ಹಭ್ವವಾಗ ಅದರ ಮೇಲೆ ಬಾಗಬಾರದು

ಯಾವುದೇ ಪಾತ್ರೆಯೊಳಗೆ ಅಥವಾ ಇಕ್ಕಟ್ಟಾದ ಸ್ಥಳಗಳಲ್ಲಿ ಪಟಾಕಿ ಪಚ್ಚಬಾರದು ಪಟಾಕಿಗಳನ್ನು ಜೀಬಿನಲ್ಲಿಡಬಾರದು ಎಂದು ಸೂಚಿಸಿದೆ

ಜನೌಷಧಿಯ ಪರಿಣಾಮ ಮತ್ತು ಗುಣಮಟ್ಟದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ದೂರದ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಕೇಂದ್ರೀಕರಿಸಿ ಇವುಗಳ ವ್ಯಾಪ್ತಿಯನ್ನು ಹೆಚ್ಚಸಬೇಕು ಮತ್ತು ಶ್ರತಿ ಜನೌಷಧಿ ಅಂಗಡಿಯಲ್ಲೂ ಬಿಷಧಿಗಳ ಲಭ್ಯತೆಯನ್ನು ಖಚತಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಶ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಯ ಸಮಗ್ರ ಪರಿತೀಲನಾ ಸಭೆ ನಡೆಸಿ ಮಾತನಾಡಿದರು

ಮೌಲ್ಯದ ಫಾರ್ಮಾ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗಿದೆ

ಕರ್ನಾಟಕ ಸೇರಿದಂತೆ ನಾಲ್ಲು ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗುತ್ತಿದೆ ಎಂದು ಕೇಂದ್ರ ಆರೋಗ್ನ ಸಚವಾಲಯ ತಿಳಿಸಿದೆ ದೆಪಲಿಯಲ್ಲಿ ನಿಸ್ಟೆ ಆರೋಗ್ಯ ಸಚಿವಾಲಯದ ಕಾರ್ಯದರ್ತಿ ರಾಜೇಶ್ ಭೂಷಣ್ ಈ ವಿಷಯ ತಿಳಿಸಿ ಪ್ರಕರಣಗಳ ಸಂಖ್ಯೆ ಇಳಮುಖವಾದರೂ ಪರೀಕ್ಷೆ ಪತ್ತೆ ್ಚಿಕಿತ್ಸೆ ಕಾರ್ಯತಂತ್ರಕ್ಕೆ ಹೆಚ್ಚು ಒತ್ತು ನೀಡುವುದು ಅಗತ್ತವಾಗಿದೆ ಎಂದರು

ವೆಂಕಟೇಶ ಕುಮಾರ್ ಸೂಚಿಸಿದ್ದಾರೆ ಕೋವ್ಡಾಕ್ ವ್ಯಾಟಿನ್ ಕುರಿತು ಜಿಲ್ಲಾ ಮಟ್ಟದ ಟಾಸ್ಕ್ ಕೊರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೋವ್ಯಾಕ್ ವ್ಯಾಕ್ಷಿನ್ ದಿಷಧಿಯನ್ನು ಪ್ರಥಮವಾಗಿ ಆರೋಗ್ಯ ಸೇವೆಯಲ್ಲಿ ನಿರತರಾದ ಡಿ ಗ್ರೂಪ್ ನೌಕರರಿಂದ ವೈದ್ಧರವರೆಗೂ ನೀಡಬೇಕಿದ್ದು ಅವರ ಸಂಪೂರ್ಣ ವಿವರ ಸಂಗ್ರಹಿಸಿ ಗಣಕಯಂತ್ರದಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಎಂದರು ಮುಂಗಾರು ಮಿಷನ್ ಮತ್ತು ಅಧಿಕ ಕಾರ್ಯಕ್ಷಮತೆ ಕಂಪ್ಯೂಟಿಂಗ್ ಸೌಲಭ್ಯಗಳಲ್ಲಿ ಹೂಡಿಕೆಯ ಆರ್ಥಿಕ ಶ್ರಯೋಜನಗಳ ಕುರಿತ ಅಂದಾಜನ್ನು ರಾಷ್ಷೀಯ ಆನ್ವಯುಕ ಆರ್ಥಿಕ ಸಂಶೋಧನಾ ಮಂಡಳಿಯ ವರದಿ ಒಳಗೊಂಡಿದೆ ಎಂದು ಕೇಂದ್ರ ಭೂ ವಿಜ್ವಾನಗಳ ಖಾತೆ ಸಚಿವ ಡಾಕ್ಷರ್ ಹರ್ಷವರ್ಧನ್ ಹೇಳಿದ್ದಾರೆ

ಈ ಮೂಲಕ ಜನರ ಜೀವನ ಉತ್ತಮಗೊಳಿಸುವತ್ತ ಶ್ರಮಿಸುತ್ತಿದೆ ಎಂದು ಹೇಳಿದರು

ಚಿತ್ರರಂಗ ರಂಗಭೂಮಿ ಕಿರುತೆರೆ ಹಿರಿಯ ಕಲಾವಿದ ಎಚ್

ವಯೋಸಪಜ ಕಾಯಿಲೆಗಳಿಂದ ಬಳಲುತ್ತಿದ್ದರು ಬ್ಯಾಂಕ್ ನಿವೃತ್ತ ಅಧಿಕಾರಿಯಾಗಿದ್ದ ಸೋಮಶೇಖರ ರಾವ್ ಸಾಹಿತ್ಯ ರಂಗಭೂಮಿ ಚಲನಚಿತ್ರ ಕಿರುತೆರೆಯಲ್ಲಿ ತಮ್ನದೇ ಛಾಪು ಮೂಡಿಸಿದ್ದರು

ಸೋಮಶೇಖರರಾವ್ ಅವರ ನಿಧನಕ್ಕೆ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಟಿ

ಪಿ ಎಲ್